ಚೆನ್ನೈ

ಮೆಟ್ರೋ ಸೇವೆಗಳು ಹಂತ ಹಂತವಾಗಿ ಪುನಾರಂಭ

ಬೆಂಗಳೂರು ಅಹಮದಾಬಾದ್ ಹಾಗೂ ಹೈದ್ರಾಬಾದ್ನಲ್ಲಿ ಮೆಟ್ರೋ ಸೇವೆಗಳು ನಾಳೆಯಿಂದ ಹಂತ ಹಂತವಾಗಿ ಪುನರಾರಂಭಗೊಳ್ಳಲಿವೆ

ಮುಖಗವಸು ಧರಿಸುವಂತಹ ಮುನ್ನೆ ಚ್ಚರಿಕೆ ಕ್ರಮಗಳನ್ನು ಪಾಲಿಸಬೇಕಾಗಿದೆ

ಕಂಟೈನ್ಮೆಂಟ್ ವೆಲಯಗಳಲ್ಲಿರುವ ಮೆಟ್ರೋ ನಿಲ್ದಾಣಗಳು ಹಾಗೂ ಆಗಮನ ಮತ್ತು ನಿರ್ಗಮನ ದ್ಲಾರಗಳನ್ನು ಮುಚ್ಚಲಾಗುವುದು ನಿಲ್ಲಾಣಗಳ ಪ್ರವೇಶದ್ಲಾರಗಳಲ್ಲಿ ಥರ್ಮಲ್ ಸ್ನ್ಯಾನಿಂಗ್ ನಡೆಸಿದ ನಂತರ ಸೋಂಕು ಲಕ್ಷಣರಹಿತ ವ್ಯಕ್ತಿಗಳಿಗೆ ಮಾತ್ರ ಪ್ರಯಾಣಕ್ಕೆ ಅವಕಾಶ ಕಲ್ಲಿಸಲಾಗುವುದು ನಿಲ್ದಾಣಗಳ ಪ್ರವೇಶದ್ಲಾರಗಳಲ್ಲಿ ಪ್ರಯಾಣಿಕರ ಬಳಕೆಗಾಗಿ ಸ್ನಾನಿಟ್ಟೈಜರ್ ಒದಗಿಸಲಾಗುವುದು ತೆಲಂಗಾಣದಲ್ಲಿ ಹ್ವೆದ್ರಾಬಾದ್ ಮೆಟ್ರೋ ರೈಲು ಸಂಸ್ಡೆ ನಾಳೆಯಿಂದ ಕಾರ್ಯಾಚರಣೆ ನಡೆಸಲಿದೆ ಮೆಟ್ರೋ ರೈಲು ಸೇವೆ ಹಂತ ಹಂತವಾಗಿ ಪುನರಾರಂಭಗೊಳ್ಳಲಿದೆ ಹೈದ್ರಾಬಾದ್ ಮೆಟ್ರೋ ರೈಲು ನಿಗಮದ ಮುಖ್ಯ ವ್ಯವಸ್ತಾಪಕ ನಿರ್ದೇಶಕ ಎನ್

ರೆಡ್ಡಿ

ಆರಂಭದಲ್ಲಿ ರೈಲು ಕಾರ್ಯಾಚರಣೆಯ ಅವಧಿ ಮಿತಗೊಳಿಸಲಾಗಿದ್ದು

ತಮಿಳುನಾಡಿನಲ್ಲಿ ನಾಳೆಯಿಂದ ಚೆನ್ನೈ ಮೆಟ್ರೋ ಸಂಸ್ಥೆ ತನ್ನ ಸೇವೆ ಆರಂಭಿಸಲಿದೆ ಅಲ್ಲದೇ ರಾಜ್ಯ ಎಕ್ಸ್ಪ್ರೆಸ್ ಸಾರಿಗೆ ನಿಗಮ ಸಹ ಬಸ್ಸುಗಳ ಸೇವೆಯನ್ನು ಪುನರಾರಂಭಿಸಲಿದೆ

ನಾಳೆಯಿಂದ ಬೆಳಿಗ್ಗೆ ಹಾಗೂ ಸಂಜೆ ವೇಳೆಯಲ್ಲಿ ರೈಲು ಸಂಚರಿಸಲಿದೆ

ರೈಲಿನಲ್ಲಿ ಪ್ರಯಾಣಿಸುವವರು ಸ್ಮಾರ್ಟ್ ಕಾರ್ಡ್ ಬಳಸಬೇಕಾಗುತ್ತದೆ ಸದ್ಯಕ್ಕೆ ಟೋಕನ್ ವಿತರಣೆ ಇಲ್ಲ ಮೆಟ್ರೋ ಆವರಣ ರೈಲಿನಲ್ಲಿ ಸಂಚರಿಸುವಾಗ ಕಡ್ಡಾಯವಾಗಿ ಮಾಸ್ಕ್ ಹಾಕಿರಬೇಕು ಎರಡು ಮೀಟರ್ಗಳ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವಂತೆ ತಿಳಿಸಲಾಗಿದೆ

ನಾಳೆಯಿಂದ ಕರ್ನಾಟಕದಲ್ಲಿ ಅಂತಾರಾಜ್ಯ ಸಾರಿಗೆ ಸೇವೆಗಳು ಆರಂಭವಾಗುತ್ತಿದ್ದು ಮೊದಲ ಹಂತದಲ್ಲಿ ಗೋವಾ ರಾಜ್ಯಕ್ಕೆ ಕೆಎಸ್ಆರ್ಟಿಸಿ ಬಸ್ಗಳು ಸಂಚರಿಸಲಿವೆ ಎಂದು ಕೆ ಎಸ್ ಆರ್

ಸಿ ಪ್ರಕಟಣೆ ತಿಳಿಸಿದೆ

ಪಶ್ಚಿಮ ಬಂಗಾಳದ ಕೊಲ್ಕೊತ್ತಾ

ಮಹಾರಾಷ್ಟದ ಪುಣೆ

ಸಾಂಗ್ಲಿ ನಾಸಿಕ್ ಅಹಮದ್ನಗರ ರಾಯಗಡ ಜಲ್ಗಾಂವ್ಸೋಲಾಪುರ್ ಸತಾರಾ ಪಲ್ಲರ್ ಔರಂಗಾಬಾದ್ ದುಲೇ ಹಾಗೂ ನಾಂದೇಡ್ ಗುಜರಾತ್ನ ಸೂರತ್

ಆರೋಗ್ಯ ಕಾರ್ಯದರ್ಶಿಗಳನ್ನು ಉದ್ದೇಶಿಸಿ ಮಾತನಾಡಿದ ರಾಜೇಶ್ ಭೂಷಣ್ ಹಿರಿಯ ನಾಗರಿಕರೂ ವಿದೇಶಿಯರ ಸಂಪರ್ಕದಲ್ಲಿದ್ದವರ ಬಗ್ಗೆ ಹೆಚ್ಚಿನ ಲಕ್ಷ ವಹಿಸಿ ಸೋಂಕಿನ ಸರಪಳಿಯನ್ನು ಕತ್ತರಿಸಲು ಕ್ಷೆಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಒತ್ತಿ ಹೇಳಿದರು ಸೋಂಕು ಬಾಧಿತ ಪ್ರದೇಶಗಳಲ್ಲಿ ಕಂಟೈನ್ಮೆಂಟ್ ಕ್ರಮಗಳನ್ನು ಬಲಪಡಿಸಲು ಸಲಹೆ ನೀಡಿದರು

ಮುಂದಿನ ಒಂದು ತಿಂಗಳ ಅವಧಿಗೆ ಅನುಸರಿಸಬೇಕಾದ ಕ್ರಿಯಾಯೋಜನೆ ಹಾಗೂ ಮಾರ್ಗನಕ್ಷೆಯ ಕುರಿತು ರಾಜ್ಯ ಆರೋಗ್ಯ ಕಾರ್ಯದರ್ಶಿಗಳೊಂದಿಗೆ ವಿವರವಾದ ಚರ್ಚೆ ನಡೆಸಿದರು ಕಂಟ್ವೆನ್ಮೆಂಟ್ ವಲಯದಲ್ಲಿ ಕಠಿಣಕ್ರಮಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ಸೋಂಕು ಹರಡುವಿಕೆಯನ್ನು ಮಿತಗೊಳಿಸಲು ರಾಜ್ಯಗಳು ಮತ್ತು ಕೇಂದ್ರಾದಳಿತ ಪ್ರದೇಶಗಳಿಗೆ ಸಲಹೆ ನೀಡಿದರು ಹೋಮ್ ಐಸೋಲೇಷನ್ ಪ್ರಕರಣಗಳ ಮೇಲೆ ಹೆಚ್ಚಿನ ನಿಗಾ ವಹಿಸಬೇಕು ಎಂದು ಅವರು ಸೂಚಿಸಿದರು

ಈ ವಿಷಯವನ್ನು ಕೇಂದ್ರಾಡಳಿತ ಪ್ರದೇಶ ಸರ್ಕಾರದ ವಕ್ತಾರರು ಆಗಿರುವ ಇಂಧನ ಅಭಿವ್ವದ್ದಿ ಹಾಗೂ ಮಾಹಿತಿ ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿ ರೋಹಿತ್ ಕನ್ನಾಲ್ ನಿನ್ನೆ ಶ್ರೀನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ಪ್ರಕಟಿಸಿದ್ದಾರೆ ಈ ಮೊದಲು ಜಾರಿಗೊಳಿಸಲಾಗಿದ್ದ ಎರಡು ಹಂತಗಳ ಗ್ರಾಮಗಳಿಗೆ ಮರಳಿ ಯೋಜನೆ ಹೆಚ್ಚಿನ ಯಶಸ್ಸು ಪಡೆದಿದ್ದು ಈ ವಿಶಿಷ್ಟ ಯೋಜನೆಗೆ ಜನರಿಂದ ಅಭೂತಪೂರ್ವ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಈ ಎರಡು ಹಂತಗಳಲ್ಲಿ ಜಮ್ಮು ಕಾಶ್ಮೀರ ಆಡಳಿತದ ನಾಲ್ಲು ಸಾವಿರ ಗೆಜೆಟೆಡ್ ಅಧಿಕಾರಿಗಳು ಜಮ್ಮು ಕಾಶ್ಮೀರದ ಪ್ರತಿಯೊಂದು ಪಂಚಾಯಿತಿಗೂ ಭೇಟಿ ನೀದಿ ಪರಿಶೀಲನೆ ನಡೆಸಿ

ಯೋಜನೆಯ ಮೊದಲ ಹಂತದಲ್ಲಿ ಜನರ ಕುಂದುಕೊರತೆ ಹಾಗೂ ಬೇಡಿಕೆಗಳನ್ನು ತಿಳಿದುಕೊಳ್ಳಲು ಸಂವಾದ ಸಭೆಗಳನ್ನು ಆಯೋಜಿಸಲಾಗಿತ್ತು ಎರಡನೇ ಹಂತದಲ್ಲಿ ಪಂಚಾಯಿತಿಗಳಿಗೆ ಅಧಿಕಾರ ಹಂಚಿಕೆಗೆ ಒತ್ತು ನೀಡಲಾಯಿತು ಎಂದರು ಮೂರನೇ ಹಂತದ ಯೋಜನೆಯಲ್ಲಿ ಜನರ ಕುಂದುಕೊರತೆ ಪರಿಹಾರಗೊಳಿಸುವ ರೀತಿ ಕಾರ್ಯಕ್ರಮ ವಿನ್ಯಾಸಗೊಳಿಸಲಾಗಿದೆ ಮುಂದಿನ ತಿಂಗಳು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಭಿವ್ವದ್ಲಿ ಸಾರ್ವಜನಿಕ ಸೇವೆ ಹಾಗೂ ಸಾರ್ವಜನಿಕ ಕುಂದುಕೊರತೆಗಳ ನಿವಾರಣೆಗೆ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದು ಅವರು ಹೇಳಿದ್ದಾರೆ

ಒಟ್ಟಾರೆ ಗುಣಮುಖ ಪ್ರಮಾಣ ಏರುಗತಿಯಲ್ಲಿದ್ದು

ಸೋಂಕಿತರ ಚೇತರಿಕೆ ಪ್ರಮಾಣ ನಿರಂತರ ಏರಿಕೆಯಿಂದಾಗಿ ಸಕ್ರಿಯ ಪ್ರಕರಣಗಳ ಪ್ರಮಾಣ ಇಳಿಕೆಯಾಗುತ್ತಿದೆ

ಟಿಸ್ಸ್ ಟ್ರಾಕ್ ಹಾಗೂ ಟ್ರೀಟ್ ಎಂಬ ತ್ರಿವಳಿ ಸೂತ್ರದ ಪರಿಣಾಮಕಾರಿ ಅನುಷ್ಠಾನದಿಂದ ಸೋಂಕಿತರ ಚೇತರಿಕೆ ಹೆಚ್ಚಳಗೊಂಡಿದ್ದು ಸಾವಿನ ಪ್ರಮಾಣ ಕಡಿಮೆಯಾಗಿದೆ

ಮಹಾರಾಷ್ಟ ಆಂಧ್ರಪ್ರದೇಶ ಕರ್ನಾಟಕ

ಜಗದ್ದುರು ಶಂಕರಾಚಾರ್ಯ ಸಂಸ್ಥಾನದ ಯಡನೀರು ಮಠಾಧೀಶ ಕೇಶಾವನಂದ ಭಾರತೀ ಸ್ಲಾಮೀಜಿ ನಿಧನಕ್ಕೆ ಉಪರಾಷ್ಟ ಪತಿ ಎಂ ವೆಂಕಯ್ಯನಾಯ್ಲು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ ಯಡನೀರು ಮಠಾಧೀಶ ಕೇಶಾವನಂದ ಭಾರತೀ ಸ್ವಾಮೀಜಿ ತತ್ವಜ್ಞಾನಿ ಶಾಸ್ತೀಯ ಗಾಯಕರು ಹಾಗೂ ಸಾಂಸ್ಕೃತಿಕ ಹಿರಿತನದ ಸಮ್ಮಿಶ್ರಣವಾಗಿದ್ದರು ಎಂದು ಉಪರಾಷ್ಟ್ರಪತಿ ಸಂತಾಪ ಸೂಚಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಶಾವನಂದ ಭಾರತೀ ಸ್ಲಾಮೀಜಿ ನಿಧನಕ್ನೆ ಸಂತಾಪ ಸೂಚಿಸಿ ಸಮುದಾಯ ಸೇವೆ ಹಾಗೂ ದೀನ ದುರ್ಬಲರ ಸಬಲೀಕರಣಕ್ಕೆ ಅವರು ನೀಡಿದ ಕೊಡುಗೆಯನ್ನು ಪ್ರಧಾನಿ ಸ್ಮರಿಸಿದ್ದಾರೆ ಕೇರಳದ ಕಾಸರಗೋಡು ಜಿಲ್ಲೆಯ ಜಗದ್ದುರು ಸಂಸ್ಡಾನದ ಯಡನೀರು ಮಠಾಧೀಶ ಕೇಶಾವನಂದ ಭಾರತೀ ಸ್ವಾಮೀಜಿ ನಿನ್ನೆ ನಿಧನ ಹೊಂದಿದ್ದರು